ನಾನಾ ವರ್ಗಗಳ ಬಡಜನತೆಗೆ ಸುಧಾರಿತ ಗುಣಮಟ್ಟದ ಕಣ್ಣಿನ ಸಂರಕ್ಷಣಾ ಚಿಕಿತ್ಸೆ ಒದಗಿಸುವುದು ಅತ್ಯಗತ್ಯ ಉಪರಾಷ್ಷಪತಿ ಎಂ

ಜೈಮರದಲ್ಲಿಂದು ಆಯೋಜಿತವಾಗಿದ್ದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಹತ್ವಾಕಾಂಕ್ಷಿ ಯೋಜನೆಗಳ ಫಲಾನುಭವಿಗಳ ಜೊತೆ ನಡೆಸಿದ ಸಂವಾದದಲ್ಲಿ ಅವರು ಈ ವಿಷಯ ತಿಳಿಸಿದ್ದಾರೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಧ್ವೇಯ ಇಟ್ಟುಕೊಂಡು ಕೇಂದ್ರ ಸರ್ಕಾರ ಕೆಲಸ ಮಾಡುತ್ತಿದೆ ದೇಶಾದ್ಯಂತ ಅಭಿವ್ಬದ್ದಿಯನ್ನು ವಿಸ್ತರಿಸುವುದೇ ಕೇಂದ್ರದ ಗುರಿಯಾಗಿದೆ ಎಂದರು ದೇಶದ ಪ್ರತಿ ನಾಗರಿಕನ ಬದುಕು ಸರಳವಾಗಬೇಕು ಸುರಕ್ಷಿತವಾಗಿರಬೇಕು ಎಂಬ ಉದ್ದೇಶದೊಂದಿಗೆ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಜೊತೆಗೆ ಭ್ರಷ್ಟಾಚಾರ ವಿರುದ್ಧದ ಹೋರಾಟವನ್ನು ಮುಂದುವರಿಸಲಿದೆ ನವಭಾರತ ಕಟ್ಟವುದೇ ಕೇಂದ್ರ ಸರ್ಕಾರದ ಪ್ರಯತ್ನವಾಗಿದೆ ಕಳೆದ ಎರಡು ವರ್ಷಗಳಲ್ಲಿ ಐದು ಕೋಟಿಗಿಂತ ಅಧಿಕ ಜನರನ್ನು ಬಡತನ ರೇಖೆಯಿಂದ ಹೊರಗೆ ತರಲಾಗಿದೆ ಎಂದು ಇತ್ತೀಚಿನ ಅಂತಾರಾಷ್ಷೀಯ ವರದಿಯೊಂದು ದೃಢಪಡಿಸಿದೆ ಎಂದು ಪ್ರಧಾನಿ ತಿಳಿಸಿದರು

ಭಾರತದಲ್ಲಿ ಉನ್ನತ ಶಿಕ್ಷಣ ಕೆಲವರಿಗೆ ಮಾತ್ರ ಲಭ್ಯವಾಗುತ್ತಿದೆ

ಶಿಕ್ಷಣ ಸಬಲೀಕರಣದ ಅಸ್ತ ಜಗತ್ತನ್ನು ಉತ್ತಮವಾಗಿ ಅರ್ಥಮಾಡಿಕೊಳ್ಳಲು ಇದು ಎಲ್ಲರಿಗೂ ಅನುವು ಮಾಡಿಕೊಡುತ್ತದೆ ವಿಶ್ವವನ್ನು ಉತ್ತಮವಾಗಿ ಬದಲಾಯಿಸುವ ಉದಾತ್ತ ಚಿಂತನೆಗೆ ಇದು ಮಾರ್ಗಗಳನ್ನು ತೋರಿಸುತ್ತದೆ

ವೆಂಕಯ್ಯ ನಾಯ್ಡು ತಿಳಿಸಿದ್ದಾರೆ

ದೇಶದ ನಗರ ಮತ್ತು ಗ್ರಾಮೀಣ ಭಾಗಗಳಲ್ಲಿ ಅಂಧತ್ವ ಪ್ರಮಾಣ ಹೆಚ್ಚುತ್ತಿರುವುದು ಆತಂಕಕಾರಿ ವಿಷಯ ವಿಡಿಯೋ ಗೇಮ್ಗಳು ಮೊಬೈಲ್ ಕಂಪ್ಯೂಟರ್ ಮತ್ತು ದೂರದರ್ಶನ ವೀಕ್ಷಣೆಗೆ ದಾಸರಾಗುತ್ತಿರುವುದೇ ಕಣ್ಣಿನ ದೋಷಗಳಿಗೆ ಪ್ರಮುಖ ಕಾರಣವಾಗಿದೆ ಈ ಕಣ್ಣಿನ ರೋಗವನ್ನು ನಿವಾರಣೆ ಮಾಡಲು ಬಹುಪಕ್ಷೀಯ ಕಾರ್ಯತಂತ್ರವನ್ನು ರೂಪಿಸಬೇಕಾಗಿದೆ ಎಂದು ಉಪರಾಷ್ಷಪತಿ ತಿಳಿಸಿದರು ರಾಷ್ಷೀಯ ಪರೀಕ್ಷಾ ಸಂಸ್ಥೆ ಇನ್ನು ಮುಂದೆ ಯುಜಿಸಿ ಎನ್ಇಟಿ ನೀಟ್ ಜೆಇಇ ಮುಖ್ಯ ಪರೀಕ್ಷೆ ಸಿಮ್ಮಾಟ್ ಮತ್ತು ಜಿಮ್ಮಾಟ್ ಪರೀಕ್ಷೆಗಳನ್ನು ಆಯೋಜಿಸಲಿದೆ ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ಇದುವರೆಗೆ ಈ ಎಲ್ಲ ಪರೀಕ್ಷೆಗಳನ್ನು ಆಯೋಜಿಸುತ್ತಾ ಬಂದಿತ್ತು ದೆಹಲಿಯಲ್ಲಿಂದು ಸುದ್ದಿಗಾರರಿಗೆ ವಿವರ ನೀಡಿದ ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ದಿ ಸಚಿವ ಪ್ರಕಾಶ್ ಜಾವಡೇಕರ್ ಪೆಚ್ಚಿನ ಪಾರದರ್ಶಕತೆ ಕಾಯ್ದುಕೊಳ್ಳುವ ಸಲುವಾಗಿ ಇನ್ನು ಮುಂದೆ ರಾಷ್ಷೀಯ ಪರೀಕ್ಷಾ ಸಂಸ್ಥೆ ಮೂಲಕ ಈ ಎಲ್ಲ ಪರೀಕ್ಷೆಗಳನ್ನು ಆಯೋಜಿಸಲಾಗುವುದು ಪರೀಕ್ಷೆಗಳು ಕಂಪ್ಮೂಟರ್ ಆಧರಿತವಾಗಿರಲಿವೆ ಕಂಪ್ಮೂಟರ್ ಜ್ಞಾನ ಇಲ್ಲದ ಅಥವಾ ಅವಕಾಶ ಸಿಗದ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಮುನ್ನ ಅಭ್ಯಾಸ ತರಗತಿಗಳಿಗೆ ಅವಕಾಶ ಕಲ್ಪಿಸಲಾಗುವುದು ಎಂದರು ಛತ್ತೀಸ್ಗಢದ ರಮಣ್ ಸಿಂಗ್ ನೇತೃತ್ವದ ಬಿಜೆಪಿ ಸರ್ಕಾರದ ವಿರುದ್ದ ಕಾಂಗ್ರೆಸ್ ಮಂಡಿಸಿದ್ದ ಅವಿತ್ವಾಸ ನಿಲುವಳಿಗೆ ಧ್ವನಿ ಮತದ ಸೋಲುಂಟಾಗಿದೆ

ನಂತರ ಸದನಕ್ಕೆ ಉತ್ತರ ನೀಡಿದ ಮುಖ್ಯಮಂತ್ರಿ ರಮಣ್ ಸಿಂಗ್ ಪ್ರತಿಪಕ್ಷ ಕಾಂಗ್ರೆಸ್ ದಿಕ್ಕುದೆಸೆ ಇಲ್ಲದ ನಿರಾಧಾರ ಆರೋಪಗಳನ್ನು ಮಾಡುತ್ತಿದೆ ರಾಜ್ಯದ ಜನತೆಯನ್ನು ತಪ್ಪು ದಾರಿಗೆ ಎಳೆಯುವ ವಿಫಲ ಪ್ರಯತ್ನ ಇದಾಗಿದೆ

ಇದಕ್ಕೂ ಮುನ್ನ ಮಾತನಾಡಿದ ವಿಪಕ್ಷ ನಾಯಕ ಟಿ ಎಸ್ ಸಿಂಗ್ ದೇವ್ ಜನರಿಗೆ ನೀಡಿದ್ದ ಭರವಸೆಗಳನ್ನು ಈಡೇರಿಸದ ಬಿಜೆಪಿ ಸರ್ಕಾರ ಹಗರಣಗಳಲ್ಲಿ ಮುಳುಗಿದೆ ಎಂದು ಆರೋಪಿಸಿದರು ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಜನರ ಜೀವನ ಪರಿಸ್ಟಿತಿ ಸುಧಾರಿಸಿದೆ ಎಂದು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತಿಳಿಸಿದ್ದಾರೆ

ಶ್ರೀನಗರ ಸಿಟಿಯ ಹೈದರ್ಮೋರ ಪ್ರದೇಶದಲ್ಲಿ ಅಪರಿಚಿತ ಉಗ್ರರು ನಡೆಸಿದ ಗ್ರೆನೇಡ್ ದಾಳಿಗೆ ಸಿಆರ್ಪಿಎಫ್ ಯೋಧರೊಬ್ಬರು ಗಾಯಗೊಂಡಿದ್ದಾರೆ ಸಿಆರ್ಪಿಎಫ್ ತುಕಡಿಯ ಮೇಲೆ ಉಗ್ರರು ಗ್ರೆನೇಡ್ ಎಸೆದು ಪರಾರಿಯಾಗಿದ್ದು ಶೋಧ ಕಾರ್ಯ ನಡೆಯುತ್ತಿದೆ ಎಂದು ಭದ್ರತಾಪಡೆಗಳು ತಿಳಿಸಿವೆ

ಜೊತೆಗೆ ಭಾರತೀಯ ರಾಯಭಾರಿ ಕಚೇರಿಯು ಯಾತ್ರಿಗಳ ಚಲನ ವಲನದ ಮೇಲೆ ನಿರಂತರ ನಿಗಾ ಇಟ್ಟಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿದೇಶಾಂಗ ಸಚಿವಾಲಯ ಮತ್ತು ಇತರೆ ಉನ್ನತ ಅಧಿಕಾರಿಗಳ ಜೊತೆ ಸ್ಥಿರ ಸಂಪರ್ಕ ಸಾಧಿಸಿದ್ದಾರೆ ನೇಪಾಳ ಭೂ ಸೇನೆ ಉತ್ತರ ಪ್ರದೇಶ ಸರ್ಕಾರ ಮತ್ತು ಭಾರತೀಯ ರೈಲ್ವೆ ಇಲಾಖೆ ಯಾತ್ರಿಗಳ ಸುರಕ್ಷಿತ ತೆರವಿಗೆ ನೆರವಾಗುತ್ತಿದೆ

ಜಮ್ಮೆ ಕಾಶ್ಮೀರದಲ್ಲಿ ಭಿನ್ನಮತೀಯ ಪಿಡಿಪಿ ಶಾಸಕರ ಜೊತೆಗೂಡಿ ಸರ್ಕಾರ ರಚಿಸಲು ಬಿಜೆಪಿ ಕಾಯೋನ್ಮುಖವಾಗಿದೆ ಎಂಬ ವರದಿಗಳನ್ನು ಪಕ್ಷದ ಪ್ರಧಾನ ಕಾರ್ಯದರ್ಶಿ ರಾಮ್ ಮಾಧವ್ ಇಂದು ತಿರಸ್ಕರಿಸಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವ ಅವರು ಕಾಶ್ಮೀರ ಕಣಿವೆಯಲ್ಲಿ ಶಾಂತಿ ನೆಲೆಸಬೇಕು ಸ್ಥಿರ ಆಡಳಿತದ ಮೂಲಕ ಅಭಿವೃದ್ಧಿ ಸಾಧಿಸಬೇಕು ಎಂಬ ಹಿತಾಸಕ್ತಿ ಹೊಂದಿರುವ ಬಿಜೆಪಿ ರಾಜ್ಯಪಾಲರ ಆಡಳಿತ ಮುಂದುವರೆಯುವುದನ್ನು ಬಯಸುತ್ತಿದೆ ಎಂದಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಹ್ವಾನದ ಮೇರೆಗೆ ಮೂರು ದಿನಗಳ ಭಾರತ ಪ್ರವಾಸದಲ್ಲಿರುವ ಭೂತಾನ್ ಪ್ರಧಾನಿ ಶೆರಿಂಗ್ ತಾಬ್ಗೆ ಅವರು ದೆಪಲಿಯಲ್ಲಿಂದು ರೈಲ್ವೆ ಮತ್ತು ಕಲ್ಲಿದ್ದಲು ಸಚಿವ ಪಿಯೂಷ್ ಗೋಯಲ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು ಉಭಯ ರಾಷ್ಟಗಳ ನಡುವಿನ ಆರ್ಥಿಕ ಮತ್ತು ವ್ಯಾಪಾರ ಸಂಬಂಧವನ್ನು ಮತ್ತಷ್ಟು ಹೆಚ್ಚಿಸಲು ಇರುವ ಮಾರ್ಗೋಪಾಯಗಳ ಕುರಿತು ಉಭಯ ನಾಯಕರು ಚರ್ಚಿಸಿದರು

ಭಾರತ ಸೇರಿದಂತೆ ಸಾಗರೋತ್ತರ ವಿಜ್ವಾನಿಗಳು ಮತ್ತು ಸಂಶೋಧಕರಿಗೆ ಯುಕೆ ಸರ್ಕಾರ ಹೊಸ ವೀಸಾಗಳನ್ನು ನೀಡಲಿದೆ ಯುಕೆ ವಲಸೆ ಸಚಿವ ಕರೋಲಿನ್ ನೋಕ್ಸ್ ಅವರು ಹೊಸ ವೀಸಾ ನೀತಿ ಕುರಿತು ಹೇಳಿಕೆ ಪ್ರಕಟಿಸಿದ್ದಾರೆ

ಸೇಂಟ್ ಪೀಟರ್ಸ್ ಬರ್ಗ್ನಲ್ಲಿ ಮಂಗಳವಾರ ನಡೆಯಲಿರುವ ಸೆಮಿಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಬೆಲ್ಜಿಯಂ ತಂಡಗಳು ಮುಖಾಮುಖಿಯಾಗಲಿವೆ